ಎಸ್

ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ರಾಷ್ಷಪತಿ ರಾಮನಾಥ್ ಕೋವಿಂದ್ ಜಾಗತಿಕ ಮಟ್ಟದಲ್ಲಿ ದೇಶ ರಕ್ಷಣಾ ಹಾಗೂ ವೈಮಾನಿಕ ವಲಯದಲ್ಲಿ ಸಶಕ್ತವಾಗುತ್ತಿರುವುದಕ್ಕೆ ಏರೋ ಇಂಡಿಯಾ ಸಾಕ್ಷಿಯಾಗಿದೆ ಎಂದರು ದೇಶದಲ್ಲಿ ಕಳೆದ ಆರು ವರುಷಗಳಲ್ಲಿ ಜಾರಿಗೆ ತಂದ ಸುಧಾರಣಾ ಕ್ರಮಗಳಿಂದಾಗಿ ರಕ್ಷಣಾ ಮತ್ತು ವೈಮಾನಿಕ ವಲಯಗಳಲ್ಲಿ ಹೂಡಿಕೆದಾರರು ಹಾಗೂ ಖಾಸಗಿ ಕಂಪನಿಗಳಿಗೆ ವಿಮಲ ಅವಕಾಶಗಳು ದೊರಕಿವೆ ದೇಶವನ್ನು ರಕ್ಷಣಾ ವಲಯದಲ್ಲಿ ಸ್ವಾವಲಂಬಿಯನ್ನಾಗಿಸಲು ಪಾಗೂ ರಫ್ತನ್ನು ಉತ್ತೇಜಿಸಿ ಮುಂಚೂಣಿ ರಾಷ್ಟವನ್ನಾಗಿಸಲು ಪತ್ತು ಪಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಪಲವು ಗಣ್ಯರು ಉಪಸ್ಥಿತರಿದ್ದರು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಎಚ್ಎಎಲ್ ವತಿಯಿಂದ ಇಂದು ದೇಶೀಯ ನಿರ್ಮಿತ ಮೂರು ಲಘು ವಿಮಾನಗಳನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಯಿತು ಕರಾವಳಿ ಭದ್ರತೆಗಾಗಿ ನಿರ್ಮಿಸಲಾಗಿರುವ ಲಘು ವಿಮಾನಗಳು ಪುಲ್ ಗ್ಲಾಸ್ ಕಾಕ್ ಪಿಟ್ ಸೇರಿದಂತೆ ಅತ್ಯಾಧುನಿಕ ಏವಿಯಾನಿಕ್ಸ್ ಪಾಗೂ ಇನ್ನಿತರ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಪದಿನಾರು ಹೆಲಿಕಾಪ್ಸರ್ಗಳಿಗೆ ತಯಾರಿಕಾ ಆದೇಶ ನೀಡಲಾಗಿದ್ದು ಏರೋ ಇಂಡಿಯಾ ಅಂಗವಾಗಿ ಎಚ್ಎಎಲ್ ಮೂರು ಪೆಲಿಕಾಪ್ಟರ್ಗಳನ್ನು ಸಿದ್ದಪಡಿಸಿ ನೌಕಾಪಡೆಗೆ ಪಸ್ತಾಂತರಿಸಿದೆ ಎಂದು ನೌಕಾ ಸಿಬ್ಬಂದಿ ಮುಖ್ಯಸ್ವ ಅಡ್ನಿರಲ್ ಕರಮ್ ಬೀರ್ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಆರ್ಥಿಕ ಸಂಕಷ್ಟದ ನಡುವೆಯೂ ಶೇ ರಷ್ಟು ಪ್ರಗತಿಯನ್ನು ಸಾಧಿಸಲಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಸುದೀರ್ಘ ಉತ್ತರ ನೀಡಿದ ಅವರು ಈ ಬಾರಿ ಕೊರೋನಾ ಸಾಂಕ್ರಾಮಿಕದಿಂದ ಹಿನ್ನಡೆಯಾಗಿದೆ ಆದರೂ ನಮ್ಮ ಸರ್ಕಾರ ರಾಜ್ದದ ಏಳಿಗೆಗಾಗಿ ಸರ್ವ ಪ್ರಯತ್ನ ಮಾಡುತ್ತಿದೆ

ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೆದ ಸಭೆಯ ನಂತರ ಈ ವಿಚಾರ ಪ್ರಕಟಿಸಿದ ಅವರು ಹಾವೇರಿಯಲ್ಲಿ ಸಾಹಿತ್ಯ ಸಮ್ನೇಳನಕ್ಕೆ ನಡೆದ ಸಿದ್ದತೆಗಳು ಇನ್ನು ಅಪೂರ್ಣವಾಗಿದೆ ಜೊತೆಗೆ ದೊಡ್ಡ ಸಂಖ್ನೆಯಲ್ಲಿ ಜನ ಸೇರುವುದರಿಂದ ಕೋವಿಡ್ ನಿಯಮಗಳ ಪಾಲನೆ ಕಷ್ಟಕರವಾಗುತ್ತದೆ

ಪಾಟೀಲ್ ಹಾಗೂ ತೋಟಗಾರಿಕಾ ಸಚಿವ ಆರ್ ಶಂಕರ್ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿದರು ರಾಜ್ಯ ಸರ್ಕಾರದ ಇಲಾಖೆಗಳಿಗೆ ಜವಳಿ ಇಲಾಖೆಯಿಂದಲೇ ಸಮವಸ್ತ ಪೂರೈಸುವ ನಿರ್ಧಾರ ಕೈಗೊಳ್ಳಬೇಕೆಂದು ಮುಖ್ಖಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದು ಜವಳಿ ಸಚಿವ ಶ್ರೀಮಂತ ಬಾಳಾ ಸಾಹೇಬ್ ಪಾಟೀಲ್ ತಿಳಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿಂದು ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರಿಸಿದ ಅವರು ಹಿಂದೆ ಸರ್ಕಾರದ ಎಲ್ಲಾ ಇಲಾಖೆಗಳಿಗೂ ಜವಳಿ ಇಲಾಖೆಯಿಂದಲೇ ಸಮವಸ್ತ ಪೂರೈಕೆ ಮಾಡಲಾಗುತ್ತಿತ್ತು ಇತ್ತೀಚೆಗೆ ಟೆಂಡರ್ ಮೂಲಕ ಸಮವಸ್ತ ಪೂರೈಕೆಯನ್ನು ಗುತ್ತಿಗೆ ನೀಡಲಾಗುತ್ತಿದೆ ವಿದ್ಯಾವಿಕಾಸ್ ಯೋಜನೆಯಡಿ ಸಮವಸ್ತ ಪೂರೈಕೆಯಾಗುತ್ತಿದೆ ಹೊರ ರಾಜ್ಬದಿಂದ ಬಟ್ಟೆ ಖರೀದಿಸುವುದನ್ನು ಮುಂದಿನ ವರ್ಷದಿಂದ ನಿಲ್ಲಿಸುವ ನಿರ್ಧಾರ ಮಾಡಿದ್ದೇವೆ ಎಂದರು

ಸದ್ಯಕ್ಷೆ ಸಾಮಾನ್ಯ ಬಸ್ ಖರೀದಿ ಪ್ರಸ್ತಾವ ಸರ್ಕಾರದ ಮುಂದಿಲ್ಲ ಎಂದು ಸಾರಿಗೆ ಸಚಿವ ಉಪ ಮುಖ್ಚಮಂತ್ರಿ ಲಕ್ಷ್ಣಣ್ ಸವದಿ ಹೇಳಿದ್ದಾರೆ

ಆ ಬಸ್ಗಳಲ್ಲಿ ಬಿಎಂಟಿಸಿ ಪ್ರಯಾಣ ದರ ಮಸೂಲಿ ಮಾಡಲಾಗುವುದು ಎಂದು ತಿಳಿಸಿದರು ಬೆಂಗಳೂರಿನಲ್ಲಿ ಪ್ರಾಯೋಗಿಕ ಸಂಜಾರ ಯಶಸ್ವಿಯಾದರೆ ಇತರ ನಗರಗಳಿಗೂ ಎಲೆಕ್ಷಿಕಲ್ ಬಸ್ಗಳ ಸಂಜಾರವನ್ನು ಆರಂಭಿಸುವ ಚಿಂತನೆ ಇದೆ

ಅಂಗನವಾಡಿಗಳ ಸೌಲಭ್ಯವನ್ನು ಉನ್ನತೀಕರಿಸಲು ಕಾರ್ಮೊರೇಟ್ ಸಂಸ್ವೆಗಳ ಸಾಮಾಜಿಕ ನಿಧಿಯನ್ನು ಬಳಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಅಭಿಯಾನದಡಿ ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ಮತ್ತು ತುಮಕೂರು ನಗರಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ತಿಳಿಸಿದ್ದಾರೆ

ರಾಜ್ಯಾದ್ಯಂತ ತುಂಬು ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಮಾಡಲು ಸರ್ಕಾರ ಪಸಿರು ನಿಶಾನೆ ನೀಡಿರುವ ಹಿನ್ನಲೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧಡೆ ಪೂರ್ಣ ಪ್ರಮಾಣದ ಪ್ರದರ್ಶನಗಳು ನಡೆಯುತ್ತಿವೆ ಆದರೆ ಮೈಸೂರಿನಲ್ಲಿ ಚಿತ್ರ ಮಂದಿರ ಆರಂಭಗೊಳಿಸಲು ಹಿಂದೇಟು ಪಾಕಲಾಗುತ್ತಿದೆ ಮೈಸೂರು ಸೇರಿದಂತೆ ಚಾಮರಾಜನಗರ ಹಾಸನ ಜಿಲ್ಲೆಗಳ ಬಹುತೇಕ ಚಿತ್ರ ಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನವಿಲ್ಲ ಎಂದು ಮೈಸೂರು ಚಿತ್ರಮಂದಿರಗಳ ಒಕ್ಕೂಟದ ಅಧ್ವಕ್ಷ ರಾಜಾರಾಮ್ ಹೇಳಿಕೆ ನೀಡಿದ್ದಾರೆ

ಕರ್ನಾಟಕ ಜಾನುವಾರು ಪತ್ತೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆಯನ್ನು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವುದರ ಜೊತೆಗೆ ಕಾಯ್ದೆಯ ಕುರಿತು ಸಾರ್ವಜನಿಕರಿಗೆ ಜಾಗ್ಬತಿ ಮೂಡಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು